ಕ್ಷಷಿ ಸುಧಾರಣೆ ಮತ್ತು ಕಾರ್ಮಿಕ ಕಾಯ್ದೆಯಿಂದ ಗ್ರಾಮೀಣ ಆರ್ಥಿಕತೆ ಬಲಿಷ್ಟ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಮಧುರ ಕಂಠದ ಸ್ವರ ಸಾಮ್ರಾಟ ಎಸ್

ಬಾಲಸುಬ್ರಮಣ್ಣಂ ಇನ್ನಿಲ್ಲ ರಾಷ್ಟಪತಿ ಉಪ ರಾಷ್ಟಪತಿ ಪ್ರಧಾನಿ ಸೇರಿದಂತೆ ಪಲವು ಗಣ್ಣರ ಸಂತಾಪ

ಪಂಡಿತ್ ದೀನ್ ದಯಾಳ್ ಉಪಾಧ್ನಾಯ ಜಯಂತಿ ಅಂಗವಾಗಿ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರತಿಪಕ್ಷಗಳು ಇಲ್ಲಸಲ್ಲದ ವಿಚಾರಗಳನ್ನು ತುಂಬುವ ಮೂಲಕ ಜನರ ದಾರಿ ತಪ್ಪಿಸುತ್ತಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಅಂಗೀಕರಿಸಿದ ಮಪತ್ತದ ವಿಧೇಯಕಗಳು ದೇಶದ ಕೃಷಿಕರು ಮತ್ತು ಕಾರ್ಮಿಕರಿಗೆ ವರದಾನವಾಗಿವೆ ಎಂದರು

ಕೃಷಿಕರು ದೇಶದ ಯಾವುದೇ ಮೂಲೆಯಲ್ಲಾದರೂ ತಮ್ಮ ಉತ್ತನ್ನಗಳನ್ನು ಮಾರಾಟ ಮಾಡಲು ಕಾಯ್ಸಿಯಲ್ಲಿ ಅವಕಾಶ ಕಲ್ಲಿಸಲಾಗಿದೆ

ಈ ನಿಟ್ಟನಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಯ್ದೆಯ ಸಕಾರಾತ್ಸಕ ಅಂಶಗಳನ್ನು ಜನರಿಗೆ ಮುಟ್ಟಸುವ ಕೆಲಸ ಮಾಡಬೇಕು ಕೃಷಿ ಅರ್ಥಿಕತೆಯನ್ನು ಬಲಿಷ್ಟಗೊಳಿಸಲು ಈ ಕಾಯ್ಲಿ ಪೂರಕವಾಗಿದೆ ಎಂದರು ಕೃಷಿ ಉತ್ತನ್ನಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಒಂದೂವರೆ ಪಟ್ಟು ಹೆಚ್ಚಿಸಲಾಗಿದೆ ಸರ್ಕಾರದ ಖರೀದಿ ಪ್ರಮಾಣವನ್ನು ಸಹ ಪಲವು ಪಟ್ಟು ಜಾಸ್ತಿ ಮಾಡಲಾಗಿದೆ ದೀರ್ಘಕಾಲದಿಂದ ನನೆಗುದಿಗೆ ಐದ್ದಿದ್ದ ಕೃಷಿ ವಲಯದ ಸುಧಾರಣಾ ವಿಧೇಯಕವನ್ನು ಸರ್ಕಾರ ಅಂಗೀಕರಿಸಿದೆ ಎಂದರು ರೈತರನ್ನು ಸ್ವಾವಲಂಬಿಯಾಗಿಸುವ ನಿಟ್ಟನಲ್ಲಿ ಲಕ್ಷ ಕೋಟ ರೂಪಾಯಿಗಿಂತ ಹೆಚ್ಚಿನ ಪಣವನ್ನು ಕೃಷಿಕರ ಖಾತೆಗಳಗೆ ನೇರ ವರ್ಗಾವಣೆ ಮಾಡಲಾಗಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯವನ್ನು ಡೈರಿ ಉದ್ಯಮ ಮತ್ತು ಮೀನುಗಾರಿಕೆ ವಲಯಕ್ಕೂ ವಿಸ್ತರಿಸಲಾಗಿದೆ

ಪಂಡಿತ್ ದೀನ್ ದಯಾಳ್ ಉಪಾಧ್ವಾಯ ಅವರು ರಾಜಕೀಯ ಆರ್ಥಿಕತೆ ಮತ್ತಿತರ ಕ್ಷೇತ್ರಗಳಲ್ಲಿ ಹೊಂದಿದ್ದ ಪರಿಕಲ್ಲನೆಗಳು ಮತ್ತು ಬೋಧನೆಗಳು ಪಲವು ಪೀಳಿಗೆಗಳಿಗೆ ಸ್ಪೂರ್ಕಿದಾಯಕವಾಗಿವೆ ಸ್ನದೇಶಿ ಪರಿಕಲ್ಪನೆ ಹುಟ್ಟುಪಾಕಿದ್ದೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಎಂದು ಮೋದಿ ಸ್ಪರಿಸಿದರು

ಓನ್ನೆಲೆ ಗಾಯನ ಲೋಕದ ಸಾಮಾಟ ಮಧುರ ಕಂಠದ ಗಾಯಕ ಎಸ್ ಪಿ ಬಾಲಸುಬ್ರಹಣ್ಣಂ ಇನ್ನಿಲ್ಲ

ಎಸ್ಪಿಐಿ ಪಾರ್ಥಿವ ಶರೀರವನ್ನು ಅವರ ನಿವಾಸದಲ್ಲಿ ಗಣ್ಣರ ದರ್ಶನಕ್ಕೆ ಇರಿಸಲಾಗಿದ್ದು ಸಂಜೆ ಸತ್ತಂ ಧಿಯೇಟರ್ನಲ್ಲಿ ಇರಿಸಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುವುದು

ಸೇರಿದಂತೆ ಆರು ರಾಷ್ಟೀಯ ಪ್ರಶ್ರಿ ಆಂಧ್ರ ಕರ್ನಾಟಕ ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳ ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು

ಮೇರು ಗಾಯಕ ಎಸ್

ವೆಂಕಯ್ನನಾಯ್ತು ಸಂತಾಪ ಸಂದೇಶದಲ್ಲಿ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸಂದೇಶದಲ್ಲಿ ಪಲವು ದಶಕಗಳಂದ ಸಂಗೀತ ಅಭಿಮಾನಿಗಳನ್ನು ರಂಜಿಸುತ್ತಿದ್ದ ಸುಮಧುರ ಕಂಠ ದೇಶಕ್ಕಾದ ದೊಡ್ಡ ನಷ್ಟ ಎಂದು ಸ್ತರಿಸಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ತ್ರೇಷ್ಠ ಗಾಯಕರಾಗಿದ್ದ ಎಸ್ಪಿಐ ನಟನೆ ಸಂಗೀತ ಸಂಯೋಜನೆ ಸಂಗೀತ ಕಾರ್ಯಕ್ರಮಗಳ ನಿರ್ವಹಣೆಯನ್ನೂ ಮಾಡಿ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದರು ಎಂದಿದ್ದಾರೆ ಕೇಂದ್ರ ಸಚಿವರಾದ ಅಮಿತ್ ಶಾ ಪ್ರಕಾಶ್ ಜಾವಡೇಕರ್ ರಾಜ್ನದ ಪಲವು ಸಚಿವರು ಕನ್ನಡ ಚಲನಚಿತ್ರ ರಂಗದ ನಟ ನಟಿಯರು ಸಂಸದೆ ಸುಮಲತಾ ಸೇರಿದಂತೆ ಪಲವು ಗಣ್ಣರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ನಾಳಿ ಬೆಳಗ್ಗೆ ಎಸ್

ಬಾಲಸುಬ್ರಹ್ಮಣ್ಣಂ ಪಾರ್ಥಿವ ಶರೀರಿದ ಅಂತ್ವಕ್ರಿಯೆ ಚೆನ್ನೈನ ರೆಡ್ಒಲ್ಸ್ನಲ್ಲಿರುವ ಥಾಮರೈ ಪಾಕಂನ ಫಾರಂ ಹೌಸ್ನಲ್ಲಿ ನಡೆಯಲಿದೆ

ಚುನಾವಣಾ ಪ್ರಚಾರಕ್ಕೆ ಸಾಮಾಜಕ ಜಾಲತಾಣಗಳನ್ನು ದುರ್ಬಳಕೆ ಮಾಡಿಕೊಂಡರೆ ವ್ಯತಿರಿಕ್ತ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಅರೋರಾ ಎಚ್ಚರಿಸಿದರು

ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಮಹಾಸಂಸ್ಥೆಯ ಇಎನ್ಟ ವಿಭಾಗದ ಮಾಜಿ ಮುಖ್ಯಸ್ವ ಡಾ ಸುರೇಶ್ ಚಂದ್ರ ತರ್ಮ ಅವರು ಮೂರು ವರ್ಷಗಳ ಅವಧಿಗೆ ರಾಷ್ಷೀಯ ವೈದ್ಯಕೀಯ ಆಯೋಗದ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ

ದೇಶದಲ್ಲಿ ವೆಟ್ರೋಲ್ ಡೀಸೆಲ್ ಮಕ್ತಿತರ ಇಂಧನ ಮೂಲಗಳ ವಾಹನಗಳಿಗೆ ಕಡಿವಾಣ ಪಾಕಿ ವಿದ್ಯುಚ್ಚಾಲಿತ ವಾಹನಗಳ ಬಳಕೆಯನ್ನು ಜನಪ್ರಿಯಗೊಳಿಸಲು ಆದ್ದತೆಯ ಗಮನ ನೀಡಿರುವ ಕೇಂದ್ರ ಸರ್ಕಾರ ಇಂದು

ಮಪಾರಾಷ್ಟ ಗೋವಾ ಗುಜರಾತ್ ಮತ್ತು ಪಂಜಾಬ್ ರಾಜ್ಗಳಿಗೆ ಎದ್ದುತ್ ಬಸ್ಗಳು ಪಾಗೂ ಮಧ್ಯಪ್ರದೇತ ತಮಿಳುನಾಡು ಕೇರಳ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಚಾರ್ಜಂಗ್ ಘಟಕಗಳು ಸ್ಥಾಪನೆಯಾಗಲಿವೆ ಅವಿಯಾಗುವ ಇಂಧನ ಮೂಲಗಳ ಮೇಲಿನ ಅವಲಂಬನೆ ಕಡಿಮ ಮಾಡುವ ಮೂಲಕ ಪರಿಸರ ಸ್ನೇಒ ಸಾರ್ವಜನಿಕ ಸಾರಿಗೆ ಉತ್ತೇಜಸುವ ಸರ್ಕಾರದ ಬದ್ಧತೆಯು ಇಲ್ಲಿ ಪ್ರಕಿಪಾದಿಸುತ್ತಿದೆ ಎಂದು ಬೃಪತ್ ಕೈಗಾರಿಕಾ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ